ಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಸರ್ಕಾರ ರೈತರ ಪರವಾಗಿದೆ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದು ಅವರು ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಸರ್ಕಾರ ರೈತರ ಪರವಾಗಿದ್ದು ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಕೆಲವರು ದಾರಿ ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದಾರೆ ರೈತರು ವದಂತಿಗಳಿಗೆ ಮತ್ತು ತಮ್ತು ಸಂದೇಶಗಳಿಗೆ ಕಿವಿಕೊಡಬಾರದು

ಕಲಬುರಗಿಯಲ್ಲಿಂದು ಸುದ್ವಿಗಾರೊಂದಿಗೆ ಮಾತನಾಡಿದ ಅವರು ಒಂದು ಪನಿ ನೀರು ಪೋಲಾಗಲೂ ಸರ್ಕಾರ ಅವಕಾಶ ಕೊಡುವುದಿಲ್ಲ ಕೂಡಲೇ ಕ್ರಿಯಾಯೋಜನೆ ಸಿದ್ಧಪಡಿಸಿ ಯೋಜನೆ ಅನುಷ್ಠಾನಕ್ಕೆ ತರಲು ಸರ್ಕಾರ ಕಾರ್ಯಕ್ರಮ ರೂಪಿಸಲಿದೆ ಕೇಂದ್ರದ ನರೇಂದ್ರಮೋದಿ ನೇತೃತ್ವದ ಸರ್ಕಾರ ಮಹದಾಯಿ ನ್ಯಾಯಾಧೀಕರಣದ ತೀರ್ಪನ್ನು ಗೆಜೆಟ್ ಅಧಿಸೂಚನೆ ಪ್ರಕಟಿಸುವ ಮೂಲಕ ಈ ಸಮಸ್ಕೆಯನ್ನು ಶಾಶ್ವಕವಾಗಿ ನಿವಾರಣೆ ಮಾಡಿ ಉತ್ತರ ಕರ್ನಾಟಕ ಭಾಗದ ಜನರ ನೀರಿನ ಬವಣೆ ನಿವಾರಿಸಲು ಸಹಾಯ ಮಾಡಿದೆ ಎಂದು ಉಪಮುಖ್ಯಮಂತ್ರಿ ಕಾರಜೋಳ ಹೇಳಿದ್ದಾರೆ ಸ್ವಜ್ಞ ಭಾರತ್ ಮಿಷನ್ ಯೋಜನೆಯಡಿ ಫನತ್ಕಾಜ್ಯ ಸಂಗ್ರಪಣೆ ಮತ್ತು ವಿಲೇವಾರಿಯಲ್ಲಿ ಬಳ್ಳಾರಿ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಭಾರತ ಸಂಸ್ಕೃತಿಯಲ್ಲಷ್ಷೇ ಮುಂದುವರೆದಿಲ್ಲ ಸ್ವಜ್ಞತೆಯಲ್ಲೂ ಮುಂದುವರೆದಿದೆ ಎನ್ನುವುದನ್ನು ನಿರೂಪಿಸಬೇಕಾಗಿದೆ ಸ್ವಚ್ಛತೆ ಇದ್ದರೆ ಮಾತ್ರ ಆರೋಗ್ಯ ಎಂದರು ಭಾರತ ಪಳ್ಳಿಗಳ ದೇಶವಾದರೂ ಅದು ಅಭಿವೃದ್ಧಿಯತ್ತ ಸಾಗಿದೆ

ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ ಎಂದರು ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯದಲ್ಲೇ ಅತೀ ಹೆಚ್ಚು ಆಯುಷ್ಠಾನ್ ಭಾರತ ಕರ್ನಾಟಕ ಸ್ಮಾರ್ಟ್ ಕಾರ್ಡುಗಳನ್ನು ವಿತರಿಸುವಲ್ಲಿ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನ ಹೊಂದಿದ್ದು ಇದಕ್ಕಾಗಿ ಶ್ರಮಿಸಿದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸಿದರು

ಜಿ

ಸಿಂಧ್ಯಾ ಹೇಳಿದ್ದಾರೆ

ಮಿಶ್ರಾ ಸೇರಿದಂತೆ ಅನೇಕ ಮಹನೀಯರು ಪೋಷಕರು ಸಹ ಸೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ದೇಶದಲ್ಲಿ ಉತ್ತಮ ಸಂಸ್ಥೆಯಾಗಿ ಬೆಳೆಯಲು ಕಾರಣರಾಗಿದ್ದಾರೆ

ಟಿಪ್ಪು ವಿಚಾರವನ್ನು ಪಕ್ಕದಿಂದ ಬಿಡುವ ವಿಚಾರದ ಬಗ್ಗೆ ಸುದ್ದಿಗಾರರ ಪ್ರಕ್ನೆಗೆ ಉತ್ತರಿಸಿದ ಅವರು ಈ ಬಗ್ಗೆ ಮತ್ತಷ್ಟು ವಿಸ್ತಾರವಾದ ಚರ್ಚೆ ಅಗತ್ಯ ಎಂದರು

ಭಟ್ಕಳ ಶಾಸಕ ಸುನೀಲ್ ನಾಯ್ಕ ಸ್ಥೂಬಾ ಡೈವಿಂಗ್ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರವಾಸೋದ್ಯಮದಲ್ಲಿ ಸ್ಕೂಬಾ ಡೈವಿಂಗ್ಗೆ ಉನ್ನತ ಸ್ಥಾನವಿದೆ ಎಂದರು